ಪ್ರಧಾನಮಂತ್ರಿ ರಾಷ್ಲೀಯ ಬಾಲ ಪುರಸ್ಕಾರಕ್ಕೆ ಭಾಜನರಾದ ಮಕ್ಕಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ವರೆನ್ಸ್ ಮೂಲಕ ಸಂವಾದ ನಡೆಸಿದರು ಮಕ್ಕಳ ಉತ್ಸಾಹ ಮತ್ತು ಪೋಷಕರ ಪ್ರೋತ್ಸಾಹಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ತಿಳಿಬದರು ಮಕ್ಕಳು ಬಾಲ್ಲದಲ್ಲೇ ತಮ್ನ ಆದರ್ಶ ವ್ಹಕ್ತಿಗಳನ್ನು ಗುರುತಿಸಿ ಅವರ ಹಾದಿಯಲ್ಲಿ ಸಾಗುತ್ತಾ ಸಾಧನೆ ಮಾಡುತ್ತಿರುವುದು ಹರ್ಷ ತಂದಿದೆ ಎಂದು ಅವರು ಹೇಳಿದರು ನಾವಿನ್ಣತೆ ಕ್ರೀಡೆ ಸಾಂಸ್ಕೃತಿಕ ವಲಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅಸಾಮಾನ್ಣ ಸಾಧನೆ ಮಾಡಿದ ಮಕ್ಕಳಗೆ ಭಾರತ ಸರ್ಕಾರ ಬಾಲಕಕ್ತಿ ಪುರಸ್ಕಾರ ಪ್ರದಾನ ಮಾಡಿದ್ದು

ಕರ್ನಾಟಕ ರಾಜ್ಜದ ದಕ್ಷಿಣ ಕನ್ನಡ ಜಿಲ್ಲೆಯ ರಾಕೇಶ್ ಕೃಷ್ಣ ಕೆ ಮತ್ತು ಬೆಂಗಳೂರಿನ ವೀರ ಕಷ್ಣಪ್ ಬಾಲಪುರಸ್ತಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ

ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ಭಾಷಣ ಬಿತ್ತರವಾಗಲಿದೆ ನಂತರ ದೂರದರ್ಶನದಲ್ಲಿ ಪ್ರಾದೇಶಿಕ ಅವತರಣಿಕೆ ಪ್ರಸಾರವಾಗಲಿದೆ

ಇಂದು ರಾಷ್ಟೀಯ ಮತದಾರರ ದಿನ ಪ್ರಧಾನಮಂತ್ರಿ ನರೇಂದ್ರಮೋದಿ ಜನತೆಗೆ ಶುಭಾಶಯ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಬಲಪಡಿಸುವಿಕೆ ಹಾಗೂ ಸುಗಮ ರೀತಿಯಲ್ಲಿ ಚುನಾವಣೆ ನಡೆಸುತ್ತಿರುವ ಚುನಾವಣಾ ಆಯೋಗದ ಗಮನಾರ್ಹ ಕೊಡುಗೆಯನ್ನು ಪ್ರಧಾನಿ ಶ್ಲಾಘಿಸಿದರು ಮತದಾನದ ಬಗ್ಗೆ ಅರಿವು ಮೂಡಿಸುವುದು ಅದರಲ್ಲೂ ಯುವ ಜನತೆಗೆ ಮತದಾನದ ನೋಂದಣಿ ಕುರಿತಂತೆ ಜಾಗೃತಿ ಮೂಡಿಸುವುದು ಈ ದಿನದ ವಿಶೇಷತೆಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಟ್ವೀಟ್ ಮಾಡಿದ್ದಾರೆ ಮತದಾರರ ದಿನದ ಅಂಗವಾಗಿ ವಿದ್ಯುನ್ಸಾನ ಮತದಾರರ ಭಾವಚಿತ್ರ ಗುರುತು ಚೀಟಿ ಇ ಎಪಿಕ್ ಯೋಜನೆಗೆ ಅಧಿಕ್ಟತವಾಗಿ ಚಾಲನೆ ನೀಡಲು ಚುನಾವಣಾ ಆಯೋಗ ನಿರ್ಧರಿಸಿದೆ ಮತದಾರರನ್ನು ಬಲಗೊಳಿಸುವುದು ಜಾಗೃತಗೊಳಿಸುವುದು ಸುರಕ್ಷಿತವಾಗಿಸುವುದು ಮತ್ತು ಮತದಾನದ ಮಹತ್ವ ಸಾರುವುದು ಈ ಬಾರಿಯ ರಾಷ್ಷೀಯ ಮತದಾರರ ದಿನದ ಧ್ವೇಯ ವಾಕ್ಷವಾಗಿದೆ

ಹಾಗೂ ಮತದಾನದ ಬಗ್ಗೆ ಅರಿವು ಮೂಡಿಸುವ ಚುನಾವಣಾ ಆಯೋಗದ ವೆಬ್ ರೇಡಿಯೋ ಹಲೋ ವೋಟರ್ಸ್ಗೆ ಚಾಲನೆ ನೀಡಿದರು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಇ ಎಪಿಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೊಸ ಮತದಾರರಿಗೆ ಚುನಾವಣಾ ಗುರುತಿನ ಡಿಜಿಟಲ್ ಆವೃತ್ತಿ ಅಂದರೆ ಇ ಗುರುತಿನ ಚೀಟಿಯನ್ನು ವಿತರಣೆ ಮಾಡಿದರು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರ ಮಾತನಾಡಿ ಇ ಎಪಿಕ್ ಕಾರ್ಯಕ್ರಮ ಹೊಸತನದ ಆರಂಭವಾಗಿದೆ ದೇಶಾದ್ದಂತ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಹಾಗೂ ಪ್ರೋತ್ಲಾಹ ನೀಡಲು ರಾಷ್ಟೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಇ ಎಪಿಕ್ ಗುರುತಿನ ಚೀಟಿಯನ್ನು ವೋಟರ್ ಹೆಲ್ಪ್ ಲೈನ್ ಆಪ್ ಜಾಲತಾಣ ವೋಟರ್ ಪೋರ್ಟಲ್ ಡಾಟ್ ಇಸಿಐ ಡಾಟ್ ಗೌ ಡಾಟ್ ಇನ್ ಹಾಗೂ ಎನ್ವಿಎಸ್ಪಿ ಡಾಟ್ ಇನ್ ಮೂಲಕ ಪಡೆಯಬಹುದಾಗಿದೆ

ಇದೊಂದು ಸುಳ್ಳು ಸುದ್ದಿ ಎಂದು ಕೇಂದ್ರ ಸರ್ಕಾರದ ವಾರ್ತಾ ಶಾಖೆ ಹೇಳಿದೆ

ಸಕ್ರಿಯ ಪ್ರಕರಣಗಳ ಸಂಖ್ಯೆ ದೇಶದಲ್ಲಿ ಸತತವಾಗಿ ಇಳಿಮುಖವಾಗುತ್ತಿದೆ ಎಂದು ಸಚಿವಾಲಯ ಹೇಳಿದೆ

ಕಡಲೆಕಾಯಿ ಮತ್ತು ಸೋಯಾಬಿನ್ ಕೂಡ ಸರ್ಕಾರ ಸಂಗ್ರಹಿಸಿದ್ದು

ಕೇರಳ ಹರಿಯಾಣ ಮಧ್ಯಪ್ರದೇಶ ಮಹಾರಾಷ್ಷ ಛತ್ತೀಸ್ಗಢ ಉತ್ತರಾಖಂಡ ಗುಜರಾತ್ ಉತ್ತರಪ್ರದೇಶ ಹಾಗೂ ಪಂಜಾಬ್ ರಾಜ್ಯಗಳ ಕೋಳಿಫಾರಂಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ ಮಧ್ಯಪ್ರದೇಶ ಹರಿಯಾಣ ಮಹಾರಾಪ್ಟ ಛತ್ತೀಸ್ಗಢ ಹಿಮಾಚಲಪ್ರದೇಶ ಗುಜರಾತ್ ದೆಹಲಿ ಜಮ್ಮ ಹಾಗೂ ಕಾಶ್ಮೀರಗಳಲ್ಲಿ ಕಾಗೆ ವಲಸೆ ಹೋಗುವ ಪಕ್ಷಿಗಳಲ್ಲಿ ಹಾಗೂ ವನ್ಯ ಪಕ್ಷಿಗಳಲ್ಲಿಯೂ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವುದಾಗಿ ಸಚಿವಾಲಯ ಮಾಹಿತಿ ನೀಡಿದೆ ರಾಜ್ಲ ಸರ್ಕಾರದ ಕಾರ್ಯಸೂಚಿ ಅನ್ವಯ ಕೋಳ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗೆ ನೀಡುವ ಆಹಾರಗಳನ್ನು ನಾಶಪಡಿಸಲು ಅದೇಶಿಸಿದ್ದು ಇದಕ್ಕೆ ರೈತರಿಗೆ ಪರಿಹಾರ ನೀಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ

ಜನರು ತಮ್ನ ಆಲೋಚನೆಗಳನ್ನು ಈ ಕಾರ್ಯಕ್ರಮದೊಂದಿಗೆ ಹಂಚಿಕೊಳ್ಳುವಂತೆ ಪ್ರಧಾನಮಂತ್ರಿ ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬಹುದು

ಈ ಸಂದೇಶದಲ್ಲಿರುವ ಲಿಂಕ್ ಮೂಲಕ ಸಾರ್ವಜನಿಕರು ಸಲಹೆ ಅಭಿಪ್ರಾಯಗಳನ್ನು ಸಲ್ಲಿಸಬಹುದಾಗಿದೆ

ಮೇಳದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರು ಉತ್ತರಾಖಂಡ್ ಸರ್ಕಾರದೊಂದಿಗೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ಕೋರಲಾಗಿದೆ ಈ ಮಧ್ಯೆ ಸುಮುದಾಯ ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾ ಆಸ್ಪತ್ರೆ ಅಥವಾ ರಾಜ್ಯದ ವೈದ್ಯಕೀಯ ಕಾಲೇಜಿನಿಂದ ವೈದ್ಯಕೀಯ ಪ್ರಮಾಣಪತ್ರ ಹೊಂದಿರುವುದು ಅಗತ್ಯವಾಗಿದೆ